ಪ್ರಧಾನಮಂತ್ರಿ ಅನ್ನದಾತ ಆಯ್ ಸನ್ರಕ್ಷಣ್ ಅಭಿಯಾನ ಮತ್ತು ಪಿಎಂ ಆಶಾಗೆ ಕೇಂದ್ರ ಸಚಿವ ಸಂಪುಟ ಸಭೆ ಒಪ್ಪಿಗೆ ಿ ಕೊಡಗು ನೆರೆಹಾವಳಿ ಹಾನಿಯ ಪರಿವೀಕ್ಷಣೆಗಾಗಿ ಕೇಂದ್ರ ತಂಡ ಕೊಡಗು ಜಿಲ್ಲೆಗೆ ಭೇಟ ಪರೀಶಿಲನೆ ಇಂದು ರಾಜ್ಯಾದ್ಯಂತ ಅತ್ಯಂತ ಸಡಗಡ ಸಂಭ್ರಮದ ಗಣೇಶ ಚತುರ್ಥಿ ಆಚರಣೆ ವಾರ್ತೆಗಳ ವಿವರ ನಾಡಿದ್ದು ಪ್ರಾರಂಭವಾಗುವ ಸ್ವಚ್ಛತಾ ಹೀ ಸೇವಾ ಅಭಿಯಾನದಲ್ಲಿ ಪಾಲ್ಗೊಂಡು ಈ ಮೂಲಕ ಸ್ವಚ್ಛ ಭಾರತ ನಿರ್ಮಾಣದ ಪ್ರಯತ್ನಕ್ಷೆ ಎಲ್ಲರೂ ಕೈ ಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ ಈ ಕುರಿತು ಸರಣಿ ಟ್ವಟ್ ಮಾಡಿರುವ ಅವರು ಸ್ವಚ್ಹತಾ ಸೇವೆಯ ಚಾಲನೆಗಾಗಿ ನಾವೆಲ್ಲರೂ ತೊಡಗಿಸಿಕೊಳ್ಳೊಣ ಹಾಗೂ ದೇತದೆಲ್ಲೆಡೆಯೂ ಸ್ವಚ್ದ ಪರಿಸರವನ್ನು ಸೃಷ್ಟಿಸೋಣ ಎಂದು ಹೇಳಿದ್ದಾರೆ ನಾಡಿದ್ದು ಬೆಳಗ್ಗೆ ಜನರು ಒಟ್ಟಾಗಿ ಬಂದು ಸ್ವಚ್ಛತಾ ಹೀ ಸೇವಾ ಅಭಿಯಾನದಲ್ಲಿ ತಮ್ಮ ಗುರುತರ ಪಾತ್ರ ನಿರ್ವಹಿಸಲಿದ್ದಾರೆ

ಸ್ವಚ್ದತಾ ಸಂಭಾಷಣೆಯ ಸಂವಾದ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ನೇರಪ್ರಸಾರ ಮಾಡಲಾಗುವುದು ಎಂದು ಹೇಳಿದ್ದಾರೆ

ಸಚಿವ ಸಂಪುಟ ಸಭೆಯ ನಂತರ ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ಧಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಕೃಷಿ ಖಾತೆ ಸಚಿವ ರಾಧಾ ಮೋಹನ್ ಸಿಂಗ್ ಈ ಯೋಜನೆಯು ಕೇಂದ್ರ ಸರ್ಕಾರದ ರೈತರ ಬಗೆಗಿನ ಕಾಳಜಿಯ ಒಂದು ಭಾಗವಾಗಿದೆ ಕನಿಷ್ಠ ಬೆಂಬಲ ಬೆಲೆ ಬೆಲೆ ಕೊರತೆ ಪಾವತಿ ಯೋಜನೆ ಮತ್ತು ಪ್ರಯೋಗಾತ್ಸಕ ಖಾಸಗಿ ಸಂಗ್ರಹ ಹಾಗೂ ದಾಸ್ತಾನುಪಟ್ಟ ಯೋಜನೆಗಳ ಒಟ್ಟಾರ ಕಾರ್ಯಕ್ರಮ ಇದಾಗಿದೆ ಪಿಎಂ ಆಶಾ ಯೋಜನೆ ರೈತರ ಕಲ್ಕಾಣಕ್ಕಾಗಿನ ಅತ್ಯುತ್ತಮ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ

ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಶಾಸಕರೊಂದಿಗೆ ಕೆಲ ಸಣ್ಣಪುಟ್ಟ ಅಭಿಪ್ರಾಯ ಭೇದಗಳಿರುವುದು ಸಹಜ ಅದರಿಂದ ಮೈತ್ರಿ ಸರ್ಕಾರ ಪತನವಾಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ಬಿಜೆಪಿ ಮುಖಂಡರು ಅದರಲ್ಲಿಯೂ ರಾಜ್ಯಾಧ್ವಕ್ಷ ಯಡಿಯೂರಪ್ಪ ಹಾಗೂ ಇನ್ನೂ ಕೆಲವರು ಚೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆಯಾದಾಗಿನಿಂದ ಪದೇ ಪದೇ ಪತನದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಾರೆ

ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ಪಕ್ಷದಲ್ಲಿ ಉಂಟಾಗಿರುವ ಗೊಂದಲದಲ್ಲಿ ಮಾಜಿ ಮುಖ್ಯಮಂತ್ರಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಎಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಖಾತೆ ಸಚವ ಎನ್ ಮಹೇಶ್ ದಾವಣಗೆರೆಯಲ್ಲಿ ನಿನ್ನೆ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಸಮಿಶ್ರ ಸರ್ಕಾರದಲ್ಲಿನ ಒಳ ಜಗಳ ಮುಗಿಲು ಮುಟ್ಟದ್ದು ಇಪ್ಪು ದೊಡ್ಡ ಮಟ್ಟದ ಒಳ ಜಗಳವನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವ ಸಮಿತ್ರ ಸರ್ಕಾರದ ಅವಧಿಯಲ್ಲಿಯೂ ನೋಡಿಲ್ಲ ಎಂದು ಕೇಂದ್ರ ಸಚಿವ ಡಿ

ಚಿಕ್ಕಬಳ್ಳಾಪುರ ಜೆಲ್ಲೆ ಚಿಂತಾಮಣೆಯ ಕುರುಬೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ಗೆ ರಾಜ್ಯದ ಅಭಿವೃದ್ಧಿ ಹಾಗೂ ಜನರ ಹಿತ ಬೇಕಾಗಿಲ್ಲ ರಾಜ್ಯ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ದಿದ್ದರೂ ಸಹ ನಮಗೆ ಅಧಿಕಾರದ ಹಂಬಲವಿಲ್ಲ ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದಿರಿ ಕೊಡಗಿನಲ್ಲಿ ನೆರೆಹಾವಳಿಯಿಂದ ಉಂಟಾದ ಹಾನಿಯ ಪರಿವೀಕ್ಷಣೆಗಾಗಿ ಕೇಂದ್ರ ತಂಡ ನಿನ್ನೆ ಕೊಡಗು ಜಿಲ್ಲೆಗೆ ಭೇಟ ನೀಡಿ ಪರೀಶಿಲನೆ ನಡೆಸಿತು ಅನಿಲ್ ಮಲ್ಲಿಕ್ ಝಾ ನೇತೃತ್ವದ ಈ ತಂಡ ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯಕ್ಕೆ ತೆರಳಿ ಜಲಾಶಯದ ನೀರಿನ ಮಟ್ಟದ ಕುರಿತು ಮಾಹಿತಿ ಪಡೆಯಿತು ತರುವಾಯ ಭಾರಿ ಭೂಕುಸಿತಕ್ಕೊಳಗಾದ ಸೋಮವಾರಪೇಟೆ ಮತ್ತು ಮಡಿಕೇರಿ ತಾಲೂಕನ ಮಕ್ಕಂದೂರು ಹಟ್ಟಹೊಳೆ ಕಾಂಡನಕೊಲ್ಲಿ ಮುಕ್ಕೋಡ್ಲು ಗ್ರಾಮ ವ್ಯಾಪ್ತಿಯ ಪ್ರದೇಶಗಳಿಗೆ ಭೇಟ ನೀಡಿ ಪರಿಸ್ಹಿತಿಯನ್ನು ಅವರೋಕಿಸಿತು ಕೇಂದ್ರ ತಂಡ ಇಂದು ಹಾಸನ ಜಿಲ್ಲೆಯ ಪ್ರವಾಹ ಬಾಧಿತ ಪ್ರದೇಶಗಳು ಹಾಗೂ ಪುತ್ತೂರು ಬೆಳತಂಗಡಿ ಸುಬ್ರಮನ್ಯಾ ತಾಲೂಕಿಗೆ ಭೇಟಿ ನೀಡಲಿದೆ ನಂತರ ನಾಳೆ ಬೆಂಗಳೂರಿಗೆ ತೆರಳಿ ರಾಜ್ಯ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಯಾಗಿ ಮಾಹಿತಿ ಸಂಗ್ರಹಿಸಿದ ಬಳಿಕ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ

ಮಹೇಶ ಹೇಳಿದ್ದಾರೆ

ಇಂದು ಗಣೇಶ ಚತುರ್ಥಿ ನಾಡಿನಾದ್ಯಾಂತ ಅತ್ಯಂತ ಸಡಗರ ಸಂಭ್ರಮದಿಂದ ಗಣೇಶನನ್ನು ಮನೆಮನೆಗೆ ಬರಮಾಡಿಕೊಳ್ಳಲಾಗುತ್ತಿದೆ ಗಣಪನಿಗೆ ಶ್ರದ್ಧೆಯಿಂದ ಹೂ ಗರಿಕೆಗಳಿಂದ ಪೂಜೆ ಸಲ್ಲಿಸಿ ಕಡಬು ಮೊದಕ ಹಣ್ಣು ಹಂಪಲು ಇತ್ಯಾದಿಗಳಿಂದ ನೈವೇದ್ಯ ಸಲ್ಲಿಸಲಾಗುತ್ತದೆ ಗಣೇಶ ಚತುರ್ಥಿಯ ನಿಮಿತ್ತ ರಾಷ್ಟಪತಿ ರಾಮನಾಥ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ

ದೇತದ ಜನತೆಗೆ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಎಂದು ಹಾರೈಸಿದ್ದಾರೆ ಗಣೇತ ಹಬ್ಬದ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಶುಭ ಕೋರಿದ್ದಾರೆ ಪಿಓಪಿ ಹಾಗೂ ರಾಸಾಯನಿಕ ಬಣ್ಣಗಳಿಂದ ತಯಾರಿಸಿರುವ ಗಣೇಶನ ಮೂರ್ತಿಯ ಬದಲು ಮಣ್ಣಿನಿಂದ ತಯಾರಿಸಿರುವ ಗಣೇಶ ಮೂರ್ತಿಯನ್ನು ಪೂಜೆ ಮಾಡುವ ಮೂಲಕ ಹಬ್ಬವನ್ನು ಆಚರಿಸುವ ಜೊತೆಗೆ ಪರಿಸರವನ್ನು ಸಂರಕ್ಷಿಸೋಣ ಎಂದು ಮುಖ್ಯಮಂತ್ರಿ ಟ್ವಿಟ್ ಮಾಡಿದ್ದಾರೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಯಾವುದೇ ಅಹಿತಕರ ಫಟನೆ ನಡೆದರೆ ಅದಕ್ಕೆ ಆಯಾ ವಲಯದ ಡಿಸಿಪಿ ಹಾಗೂ ಎಸಿಪಿಗಳನ್ನೇ ನೇರ ಹೊಣೆ ಮಾಡಲಾಗುವುದು ಎಂದು ಉಪಮುಖ್ಖಮಂತ್ರಿ ಡಾಕ್ಷರ್ ಜಿ

ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಸಹಾಯಕ ಪೊಲೀಸ್ ಆಯುಕ್ತರು ಮತ್ತು ಮೇಲಟ್ಟ ಅಧಿಕಾರಿಗಳ ಪ್ರಗತಿ ಪರಿತೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣೇತ ಹಬ್ಬದ ಹಿನ್ನೆಲೆ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ನಡೆಸಿದೆ ಎಂದರು ಕರ್ನಾಟಕದ ವಿಶಿಷ್ಟ ಕಲೆ ಸಂಗೀತ ಸಂಸ್ಕೃತಿಯನ್ನು ಸಂವರ್ಧಿಸಲು ವಿವಿಧ ಮಹಾನ್ ಪುರುಷರ ಹೆಸರಿನಲ್ಲಿ ಸ್ಥಾಪಿಸಿರುವ ಎಲ್ಲ ಟ್ರಸ್ಟ್ ಗಳಿಗೆ ಸಮರ್ಪಕ ಅನುದಾನ ನೀಡುವ ಮೂಲಕ ಬೆಳೆಸಿ ಪೋಷಿಸಬೇಕೆಂದು ವಿಧಾನ ಪರಿಷತ್ ಹಂಗಾಮಿ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಸ್ವಚ್ಛತಾ ಹೀ ಸೇವಾ ಅಭಿಯಾನ ಸ್ವಚ್ಛತಾ ಭಾರತ ನಿರ್ಮಾಣದ ಪ್ರಯತ್ನಕ್ಕೆ ಎಲ್ಲರೂ ಕೈ ಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ಪ್ರ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸನ್ರಕ್ಷಣ್ ಅಭಿಯಾನ ಮತ್ತು ಪಿಎಂ ಆಶಾಗೆ ಕೇಂದ್ರ ಸಚಿವ ಸಂಪುಟ ಸಭೆ ಒಪ್ಪಿಗೆ

ಕೊಡಗು ನೆರೆಹಾವಳಿ ಹಾನಿಯ ಪರಿವೀಕ್ಷಣೆಗಾಗಿ ಕೇಂದ್ರ ತಂಡ ಕೊಡಗು ಜಿಲ್ಲೆಗೆ ಭೇಟಿ ಪರೀಶಿಲನೆ ಿ ಇಂದು ರಾಜ್ಯಾದ್ಧಂತ ಅತ್ಯಂತ ಸಡಗಡ ಸಂಭ್ರಮದ ಗಣೇಶ ಚತುರ್ಥಿ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು